ಮೈಸೂರು ದಸರಾ ಸಂದರ್ಭದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಆದ್ದತೆ ದಸರಾ ಆಚರಣೆಯಲ್ಲಿ ಬದಲಾವಣೆ ತರಲು ಕ್ರಮ ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಶಿವಕುಮಾರ್ ಸಂಸದ ಡಿ

ಸೈಬರ್ ಅಪರಾಧಗಳ ಸಂಖ್ಯೆ ತಗ್ಗಿಸಲು ಸೂಕ್ತ ಕಾರ್ಯನೀತಿ ರೂಪಿಸಲು ಕ್ರಮ ಉಪಮುಖ್ಯಮಂತ್ರಿ ಡಾ

ಬಾಪೂಜಿ ಮಾತುಗಳೊಂದಿಗೆ ಆರಂಭಿಸುತ್ತಿದ್ದೇವೆ ಪಶ್ಚಿಮ ಬಂಗಾಳದ ಸೋದೇಪುರ್ನಲ್ಲಿ ಪ್ರಾರ್ಥನಾ ಸಭೆಗೂ ಮುನ್ನ ಮಹಾತ್ಸಗಾಂಧಿ ಅವರು ಸಂಸ್ಕತಿ ಹಾಗೂ ನಾಗರಿಕ ಕುರಿತು ಬೆಳಕು ಚೆಲ್ಲಿದ್ದಾರೆ

ರಾಜ್ಲದ ಮುಖ್ಲಕಾರ್ಯದರ್ಶಿ ಟಿ ಎಂ ವಿಜಯ್ಭಾಸ್ತರ್ ಈ ಕುರಿತು ಆದೇಶ ಹೊರಡಿಸಿದ್ದು

ಸಾರ್ವಜನಿಕ ವಲಯ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಸೋಂಕು ನಿಯಂತ್ರಣ ಮಾಡುವ ಪ್ರಾಥಮಿಕ ಗುರಿ ಸಾಧನೆ ನಿಟ್ಟನಲ್ಲಿ ಕಾರ್ಯಶ್ರವೃತ್ತರಾಗಬೇಕು

ಎಲ್ಲರೂ ಈ ಆದೇತವನ್ನು ಪರಿಪಾಲನೆ ಮಾಡಿ ಸೋಂಕು ನಿಯಂತ್ರಣಕ್ಕೆ ಪ್ರಧಾನ ಆದ್ಯತೆ ನೀಡುವಂತೆ ಸೂಚಿಸಲಾಗಿದೆ

ಸುಧಾಕರ್ ತಿಳಿಸಿದ್ದಾರೆ ಮೈಸೂರಿನಲ್ಲಿ ಕೋವಿಡ್ ನಿಯಂತ್ರಣ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇರಳದಲ್ಲಿ ಓಣಂ ಆಚರಣೆ ವೇಳೆ ಸಾಕಷ್ಟು ಸಮಸ್ಥೆಗಳು ಉಂಟಾಗಿದ್ದು ಅದೇ ರೀತಿಯ ಪರಿಸ್ಥಿತಿ ಮೈಸೂರು ದಸರಾ ಆಚರಣೆ ವೇಳೆ ಮರುಕಳಿಸದಂತೆ ನೋಡಿಕೊಳ್ಳಲಾಗುವುದು ಈಗಿನ ಪರಿಸ್ವಿತಿಯಲ್ಲಿ ಅತ್ನಂತ ಸರಳವಾಗಿ ದಸರಾ ಆಚರಿಸುವ ಅವಶ್ವಕತೆ ಇದೆ ಈ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದರು ಕೇರಳದಲ್ಲಿ ಓಣಂನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಸಾಕಷ್ಟು ಸಮಸ್ಯೆ ಆಯ್ತು ಮೈಸೂರಿನಲ್ಲಿ ಅದೇ ಪರಿಸ್ಟಿತಿ ನಿರ್ಮಾಣವಾಗಬಾರದು ಹೀಗಾಗಿ ಹಲವು ಮಾರ್ಪಾಡು ಮಾಡಲು ಶೀಘ್ರದಲ್ಲಿ ಸಭೆ ನಡೆಸಲಾಗುವುದು ಎಂದು ಡಾ

ಮಾಸ್ಕ್ ಧರಿಸದಿದ್ದರೆ ಒಂದು ಸಾವಿರ ರೂಪಾಯಿ ದಂಡ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಸಚಿವ ಸುಧಾಕರ್ ಹಣ ವಸೂಲಿ ಮಾಡುವ ಉದ್ವೇತದಿಂದ ದಂಡ ಹಾಕುತ್ತಿಲ್ಲ ಕೊರೋನಾ ನಿಯಂತ್ರಣಕ್ಕೆ ಮಾಸ್ಕ್ ಒಂದೇ ಮದ್ದು ಹಾಗಾಗಿ ದಂಡದ ಮೂಲಕ ಜನರನ್ನು ಜಾಗೃತಗೊಳಿಸಲಾಗುತ್ತಿದೆ ಎಂದರು

ಬುಧವಾರದಿಂದ ಜನಾಂದೋಲನ ರೂಪಿಸುವಂತೆ ಕೆಂದ್ರ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ಹೇಳಿದ್ದಾರೆ ವೆಬಿನಾರ್ ಮೂಲಕ ಸಚಿವಾಲಯದ ವಿವಿಧ ಮಾಧ್ಯಮ ಘಟಕಗಳ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಿದ ಅವರು ಸೋಂಕು ನಿಯಂತ್ರಣ ಉದ್ದೇಶದಿಂದ ಸ್ಥಳೀಯವಾಗಿ ಶ್ರಭಾವ ಬೀರಬಲ್ಲ ವ್ಯಕ್ತಿಗಳು ಬರಹಗಾರರು ಸಚಿವರು ವೈದ್ಯರು ನೋಡಲ್ ಅಧಿಕಾರಿಗಳು ಮತ್ತಿತರರ ಅಭಿಪ್ರಾಯ ಧ್ವನಿ ಸಂದರ್ತನಗಳನ್ನು ಹೆಚ್ಚನ ಪ್ರಮಾಣದಲ್ಲಿ ಪ್ರಸಾರ ಮಾಡುವಂತೆ ಅವರು ಸೂಚಿಸಿದ್ದಾರೆ ಸೋಂಕು ನಿಯಂತ್ರಣಕ್ಕೆ ಮಾಸ್ಕ್ ಬಳಕೆ ಅತ್ತಂತ ಅಗತ್ತವಾಗಿದ್ದು ಸಾಮಾಜಿಕ ಅಂತರ ಪಾಲನೆ ಮತ್ತು ಶುಚಿತ್ವಕ್ಷೆ ಒತ್ತು ನೀಡುವಂತೆ ಅಮಿತ್ ಖರೆ ಸಲಹೆ ಮಾಡಿದ್ದಾರೆ

ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ಎ ಪಿ ರಂಗನಾಥ್ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮತ್ತಿತರರು ಉಪಸ್ವಿತರಿದ್ದರು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತಿದ್ದು

ಎಂ ಸಿ ಸಮಿತಿ ಅಧ್ಯಕ್ಷರಾದ ಸವೀತಾ ಮನ್ನಿಕೇರಿ ತಿಳಿಸಿದ್ದಾರೆ ಕಾಸಿಗಾಗಿ ಸುದ್ದಿ ವಿದ್ಯುನ್ನಾನ ಮಾದ್ಯಮ ಸಾಮಾಜಿಕ ಜಾಲತಾಣಗಳ ಮೇಲೂ ಕಣ್ಣೆಟ್ಟದ್ದು ಜಾಹಿರಾತು ನೀಡುವ ಮುನ್ನ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯ ಎಂದು ಅವರು ಹೇಳಿದ್ದಾರೆ

ಶಿವಕುಮಾರ್ ಸಂಸದ ಡಿ

ಕೇಂದ್ರೀಯ ತನಿಖಾ ದಳ ಸಿಬಿಐ ಪೊಲೀಸ್ ವರಿಷ್ಠಾಧಿಕಾರಿ ಥಾಮನ್ ಜೋಸ್ ನೇತೃತ್ವದಲ್ಲಿ ಬೆಂಗಳೂರಿನ ಸದಾಶಿವ ನಗರದ ಎರಡು ನಿವಾಸ ಸಂಸದ ಡಿ

ಸುರೇಶ್ ಅವರ ಎರಡು ನಿವಾಸಗಳು ರಾಮನಗರ ಜಿಲ್ಲೆಯ ದೊಡ್ಡ ಆಲಹಳ್ಳ

ಶಿವಕುಮಾರ್ ಅವರ ಒಡೆತನದ ಕಚೇರಿಗಳಲ್ಲಿಯೂ ಪರಿಶೀಲನೆ ನಡೆಸಲಾಯಿತು ಉಪಮುಖ್ಯಮಂತ್ರಿ ಡಾ

ಅಶ್ವಕ್ಕನಾರಾಯಣ ಪ್ರತಿಕ್ರಿಯಿಸಿ ಈ ದಾಳಿ ರಾಜಕೀಯ ಶ್ರೇರಿತವಲ್ಲ ಸಮಾಜದಲ್ಲಿ ವಕ್ಷಿಗಿಂತ ವ್ಯವಸ್ಥೆ ದೊಡ್ಡದು ರಾಜ್ಯದಲ್ಲಿ ನಡೆಯುತ್ತಿರುವ ಉಪಚುನಾವಣೆಗೂ ಈ ದಾಳಿಗೂ ಯಾವುದೇ ಸಂಬಂಧವಿಲ್ಲ ತನಿಖೆಯ ಮೂಲಕ ಸತ್ಯಾಂಶ ಹೊರಬರಲಿದೆ ಎಂದು ತಿಳಿಸಿದರು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ಹಿರಿಯ ಮುಖಂಡ ಮತ್ತು ಸಚಿವ ಕೆ ಎಸ್ ಈಶ್ವರಪ್ಪ ಡಿ

ಶಿವಕುಮಾರ್ ಮನೆ ಮೇಲೆ ಈ ಹಿಂದೆಯೂ ದಾಳಿಯಾಗಿದೆ ಇದೇನು ಹೊಸದಲ್ಲ ಸಿಬಿಐನ ಇಂದಿನ ದಾಳಿ ರಾಜಕೀಯ ಶ್ರೇರಿತವಲ್ಲ ಎಂದು ಸಮರ್ಥಿಸಿಕೊಂಡಿದ್ದಾರೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಕ ಟ್ವೀಟ್ ಮಾಡಿದ್ದು ಇದು ರಾಜಕೀಯ ಪ್ರೇರಿತವಾಗಿದ್ದು ನೈತಿಕ ದಿವಾಳಿತನ ತೋರುತ್ತದೆ ಎಂದು ಟೀಕಿಸಿದ್ದಾರೆ ಈ ಮಧ್ಯೆ ಸಿಬಿಐ ದಾಳಿ ವಿರೋಧಿಸಿ ರಾಜ್ಯದ ಹಲವೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು

ಅದಕ್ಕೆ ಅನುಗುಣವಾಗಿ ಸೈಬರ್ ಸುರಕ್ಷತೆ ಕೂಡ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸೈಬರ್ ಸುರಕ್ಷತಾ ಕಾರ್ಯನೀತಿ ರೂಪಿಸಲು ಸರ್ಕಾರ ಚಾಲನೆ ನೀಡಿದೆ ಎಂದು ಉಪ ಮುಖ್ಯಮಂತ್ರಿ ಡಾ

ಅಶ್ವಕ್ಥ ನಾರಾಯಣ ತಿಳಿಸಿದ್ದಾರೆ ರಾಜ್ಯದಲ್ಲಿ ಇದೇ ಮೊತ್ತಮೊದಲ ಬಾರಿಗೆ ಅಕ್ಟೋಬರ್ ತಿಂಗಳನ್ನು ಸೈಬರ್ ಸುರಕ್ಷತಾ ಮಾಸವನ್ನಾಗಿ ಆಚರಿಸಲಾಗುತ್ತಿದೆ ಇದರ ಅಂಗವಾಗಿ ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೈಬರ್ ಸುರಕ್ಷತಾ ಲಾಂಛನ ಅನಾವರಣಗೊಳಿಸಿ ಮಾತನಾಡಿದ ಅವರು ಸಾರ್ವಜನಿಕ ಸೇವೆಯನ್ನು ಜನರಿಗೆ ತಲುಪಿಸುವುದಕ್ಕಾಗಿ ಮಾಹಿತಿ ತಂತ್ರಜ್ಞಾನ ಆಧರಿತ ತಂತ್ರೋಪಾಯಗಳ ಅಳವಡಿಕೆ ದಿನಗಳೆದಂತೆ ಹೆಚ್ಚಾಗುತ್ತಿದೆ ಇದರೊಟ್ಟಗೆ ಸೈಬರ್ ಅಪಾಯಗಳು ಕೂಡ ಅಧಿಕವಾಗುವ ಸಂಭವ ಇದೆ ಇದಕ್ಕಾಗಿ ಸುರಕ್ಷತಾ ಕಾರ್ಯನೀತಿ ರೂಪಿಸಲಾಗುವುದು ಎಂದರು

ಬಳಿಕ ಮಾತನಾಡಿದ ಅವರು ಎಟಿಎಂಗಳಲ್ಲಿ ಸಿಸಿ ಟಿವಿ ಕ್ಯಾಮರಾ ಬದಲು ಪಿನ್ ಹೋಲ್ ಕ್ಯಾಮರಾ ಅಳವಡಿಸಿದರೆ ಕಳ್ಳರು ಸಿಸಿಟಿವಿ ಧ್ವಂಸ ಮಾಡುವ ಶ್ರಕರಣಗಳಿಗೆ ಕಡಿವಾಣ ಬೀಳಲಿದೆ

ದೇವರಾಜ ಹೇಳದ್ದಾರೆ

ಇದರ ಪ್ರಾಯೋಗಿಕ ಯೋಜನೆ ಜಾರಿಗೆ ಮೊಳಕಾಲ್ಲೂರು ತಾಲೂಕಿನ ಕೋನಸಾಗರ ಗ್ರಾಮಪಂಚಾಯತ್ ವ್ಯಾಪ್ತಿಯ ಉಡೇವು ಗ್ರಾಮವನ್ನು ಆಯ್ಕೆಮಾಡಲಾಗಿದೆ

ಈ ಕುರಿತು ಅವರು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ಎಸ್ ಶತಿಧರ್ ರಚಿಸಿರುವ ತುಮಕೂರಿನ ಸಿದ್ದಗಂಗಾ ಕ್ಷೇತ್ರದ ಡಾ ಶಿವಕುಮಾರ ಸ್ವಾಮೀಜಿ ಅವರ ಜೀವನ ಕುರಿತ ವರ್ಣಚಿತ್ರ ಕಲಾಕೃತಿ ಮಸ್ತಕ ಚಿತ್ರಸಂಗಮವನ್ನು ಮುಖ್ಚಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು ಶಾಲಾ ಕಾಲೇಜು ವಿದ್ವಾರ್ಥಿಗಳಿಗೆ ಸರಳವಾಗಿ ಶಿವಕುಮಾರ ಸ್ವಾಮೀಜಿ ಅವರ ಬದುಕು ಕುರಿತು ಮಾಹಿತಿ ನೀಡಲು ಈ ಕೃತಿ ಅತ್ತಂತ ಉಪಯುಕ್ತವಾಗಿದೆ ಎಂದು ಯಡಿಯೂರಪ್ಪ ಹೇಳಿದರು ಕರ್ನಾಟಕ ಆರ್ಯವೈಶ್ವ ಅಭಿವೃದ್ಧಿ ನಿಗಮದ ಒಂದು ವರ್ಷ ಸಾಧನೆ ಕುರಿತಾದ ಕಿರು ಹೊತ್ತಗೆಯನ್ನು ಯಡಿಯೂರಪ್ಪ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು ಇದಕ್ಕೂ ಮುನ್ನ ಕೃಷ್ಣ ಭಾಗ್ತ ಜಲನಿಗಮದ ನಿರ್ದೇಶಕ ಮಂಡಳಿ ಸಭೆ ಯಡಿಯೂರಪ್ಪ ಅವರ ಅಧ್ವಕ್ಷತೆಯಲ್ಲಿ ಜರುಗಿತು

ಜಾಗೃತಿ ಮೂಡಿಸುವ ಸಲುವಾಗಿ ದೆಳಗಾವಿಯಿಂದ ಮುತ್ತೋಡಿಯವರೆಗೆ ಆಯೋಜಿಸಲಾದ ಸೈಕಲ್ ಜಾಥ ಉತ್ತರಕನ್ನಡ ಜಿಲ್ಲೆಯ ದಾಂಡೇಲಿಗೆ ಆಗಮಿಸಿದೆ